ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಕೆಂಮ ಕೋಟಿಗೆ ಪ್ರಧಾನಿ ಅವರನ್ನು ಬರಮಾಡಿಕೊಂಡರು ಸೇನಾಪಡೆ ಸೇರಿದಂತೆ ವಿವಿಧ ಭದ್ರತಾಪಡೆಗಳಿಂದ ಆಕರ್ಷಕ ಪಥಸಂಚಲನ ನಡೆಯಿತು ಇದಕ್ಕೂ ಮುನ್ನ ರಾಜ್ಫಾಟ್ನಲ್ಲಿನ ಮಹಾತ್ಮಾ ಗಾಂಧಿ ಸ್ಮಾರಕಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಮಪ್ತ ನಮನ ಸಲ್ಲಿಸಿದರು ಕೆಂಪುಕೋಟೆಯಲ್ಲಿ ರಾಷ್ವವನ್ನುದ್ದೇಶಿಸಿ ಮಾತನಾಡಿದ ಪ್ರಧಾನಿ

ಮುಸ್ಲಿಂ ಮಹಿಳೆಯರಿಗೆ ಸಾಮಾಜಿಕ ನ್ನಾಯ ಒದಗಿಸುವ ತ್ರಿವಳಿ ತಲಾಖ್ ನಿಷೇಧ ಕಾನೂನು ಕುರಿತು ರಾಜಕಾರಣ ಮಾಡಬಾರದು ಎಂದು ಪ್ರಧಾನಿ ತಿಳಿಸಿದರು

ಇದರಿಂದ ಯುವಜನರಿಗೆ ಭಾರಿ ಉದ್ಯೋಗವಾಶ ಸ್ಕಷ್ಟಿಯಾಗಲಿದೆ ರಸ್ತೆ ಸಂಪರ್ಕ ಬಲಗೊಳ್ಳಲಿದ್ದು ನೂತನ ಬಂದರುಗಳ ನಿರ್ಮಾಣವಾಗಲಿದೆ ಎಂದು ಪ್ರಧಾನಿ ತಿಳಿಸಿದರು

ಡಿಜಿಟಲ್ ಪಣ ಪಾವತಿಗೆ ಉತ್ತೇಜನ ನೀಡಲಾಗುತ್ತಿದ್ದು ಭಾರತದ ರುಪೆ ಕಾರ್ಡ್ ವಿದೇಶಗಳಲ್ಲೂ ಬಳಕೆಯಾಗುತ್ತಿದೆ ಎಂದರು

ಪರಿಸರ ರಕ್ಷಣಗಾಗಿ ಪ್ಲಾಸ್ಟಿಕ್ ಬಳಕೆ ಕಡಿಮೆ ಮಾಡುವಂತೆ ಕರೆ ನೀಡಿದ ಪ್ರಧಾನಿ ಬಟ್ಟೆಯ ಹಾಗೂ ಸೇಜಿನ ಬ್ಯಾಗ್ಗಳನ್ನು ಹೆಚ್ಚಾಗಿ ಬಳಸುವಂತೆ ಕರೆ ನೀಡಿದರು ಮಹಾತ್ಮಾ ಗಾಂಧಿ ಸೇರಿದಂತೆ ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗ ಮತ್ತು ಬಲಿದಾನವನ್ನು ಸ್ಥರಿಸಿದ ಪ್ರಧಾನಮಂತ್ರಿ ಇಂದಿನ ರಕ್ಷಾ ಬಂಧನ ಪಬ್ಬಕ್ಕೂ ದೇಶದ ಜನತೆಗೆ ಶುಭ ಕೋರಿದರು ದೇಶದ ಪಲವೆಡೆ ಪ್ರವಾಪದಿಂದಾಗಿ ಜನಜೀವನಕ್ಕೆ ಕೊಂದರೆಯಾಗಿದ್ದು ಸಮಾರೋಪಾದಿಯಲ್ಲಿ ಪರಿಹಾರ ಕೈಗೊಳ್ಳಲಾಗುತ್ತಿದೆ ಎಂದ ಪ್ರಧಾನಿ ಪ್ರವಾಹದಲ್ಲಿ ಮೃತಪಟ್ಟವರಿಗೆ ಶ್ರದ್ಧಾಂಜಲಿ ಅರ್ಪಿಸಿದರು ನೆರೆಯ ರಾಷ್ಟಗಳಾದ ಬಾಂಗ್ಲಾದೇಶ ಆಫ್ಗಾನಿಸ್ತಾನ ಮತ್ತು ಶ್ರೀಲಂಕಾ ಭಯೋತ್ಪಾದಕ ದಾಳಿಯಿಂದ ನಲುಗಿ ಹೋಗಿದ್ದು ಇದನ್ನು ನಿರ್ಮೂಲನೆ ಮಾಡಲು ಭಾರತ ತೆಗೆದುಕೊಂಡ ದಿಟ್ಟ ನಿರ್ಣಯಕ್ಕೆ ಸಹಮತ ಸೂಟಿಸಿವೆ ಎಂದರು ದೇಶದ ಸುಭದ್ರತೆ ಮತ್ತು ಸುರಕ್ಷತೆಗೆ ರಕ್ಷಣಾ ಪಡೆಯ ಮೂರೂ ಪಡೆಗಳು ಸಮರ್ಪಕವಾಗಿ ಸಮಸ್ವಯತೆಯಿಂದ ಕಾರ್ಯನಿರ್ವಹಿಸಲು ಪರಿಣಾಮಕಾರಿ ನಾಯಕತ್ವ ನಿರ್ವಹಣೆಗೆ ಅಗತ್ಯ ತ್ರಮ ಕೈಗೊಳ್ಳಲಾಗುವುದು ಎಂದು ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ತಿಳಿಸಿದರು ಜನಸಂಖ್ಕಾ ಹೆಜ್ವಳ ಮುಂದಿನ ದಿನಗಳಲ್ಲಿ ದೇಶಕ್ಕೆ ಸಮಸ್ಕೆಯಾಗಲಿದೆ ಎಂದ ಪ್ರಧಾನಿ ಜನಸಂಖ್ಯೆ ನಿಯಂತ್ರಣ ಕುರಿತು ಸಾಮಾಜಿಕ ಜಾಗೃತಿ ಆಗತ್ತ ಎಂದರು ಜನಸಂಖ್ಯೆ ಏರಿಕೆ ಒಂದು ದೊಡ್ಡ ಸಮಸ್ಥೆಯಾಗಿದ್ದರೂ ಮಾನವ ಸಂಪನ್ಮೂಲ ಸದ್ವಳಕೆ ಕುರಿತಂತೆ ಭಾರತ ನೂತನ ನೀತಿ ನಿಯಮಗಳನ್ನು ಸಿದ್ಧಪಡಿಸಿ ದೇಶಭಕ್ತಿ ಕುರಿತಂತೆ ಜನರಲ್ಲಿ ಆಕ್ಮ ವಿಶ್ವಾಸ ಮೂಡಿಸಲಿದೆ ಎಂದರು ಭಾಷಣದ ನಂತರ ಭಾರಿ ಸಂಬ್ಕೆಯಲ್ಲಿ ನೆರೆದಿದ್ದ ವಿದ್ಕಾರ್ಥಿಗಳು ಪ್ರಧಾನಿಯವರಿಗೆ ಹಸ್ತಲಾಘವ ಮಾಡಿದರು ಜಮ್ಮ ಕಾಶ್ಮೀರದ ಶ್ರೀನಗರದ ಕ್ರೀಡಾಂಗಣದಲ್ಲಿ ರಾಜ್ಯಪಾಲ ಸತ್ತಪಾಲ್ ಮಲ್ಲಿಕ್ ಧ್ವಜಾರೋಪಣ ನೆರವೇರಿಸಿದರು ವಿವಿಧ ಅರೆಸೇನಾಪಡೆ ಹಾಗೂ ಮೊಲೀಸ್ ಪಡೆಗಳಿಂದ ರಾಜ್ಯಪಾಲರು ಗೌರವ ವಂದನೆ ಸ್ವೀಕರಿಸಿದರು ನಂತರ ಸಭೆಯನ್ನುದ್ದೇಶಿಸಿ ಮಾತನಾಡಿದ ಅವರು ಕೇಂದ್ರ ಸರ್ಕಾರ ಜಮ್ಮ ಕಾಶ್ಮೀರ್ ಮತ್ತು ಲಡಾಬ್ ಕುರಿತಂತೆ ಐತಿಪಾಸಿಕ ನೀರ್ಣಯ ಕೈಗೊಂಡಿದ್ದು ಇದರ ಬೆಳವಣಿಗೆಗೆ ಪೂರಕವಾದ ವಾತಾವರಣ ನಿರ್ಮಾಣ ಮಾಡಲಾಗಿದೆ ಎಂದರು

ಮುಖ್ಯಮಂತ್ರಿ ಸರ್ಬಾನಂದ್ ಸೋನೋವಾಲಾ ಧ್ವಜಾರೋಪಣ ನೆರವೇರಿಸಿದರು ಶಾಲಾ ಮಕ್ಕಳು ಸೇರಿದಂತೆ ವಿವಿಧ ಮೊಲೀಸ್ ತಂಡಗಳಿಂದ ಗೌರವ ವಂದನೆ ಸ್ವೀಕರಿಸಿದರು ಅಸ್ಸಾಂ ಜನತೆಯ ಹಿತ ಕಾಪಾಡಲು ರಾಜ್ಯ ಸರ್ಕಾರ ಬದ್ಧವಾಗಿದೆ ಆ ನಿಟ್ಟಿನಲ್ಲಿ ಅಗತ್ತ ತೀರ್ಮಾನಗಳನ್ನು ಕೈಗೊಳ್ಳಲಿದೆ ಎಂದರು ಅರುಣಾಜಲ ಪ್ರದೇಶದಲ್ಲಿ ಮುಖ್ಯಮಂತ್ರಿ ಪ್ರೇಮ್ಖಾಂಡು ಈಟಾ ನಗರದಲ್ಲಿ ಧ್ವಜಾರೋಹಣ ನೆರವೇರಿಸಿದರು

ಎಸ್ ಯಡಿಯೂರಪ್ಪ ಇಂದು ರಾಷ್ಟ ದ್ವಜಾರೋಹಣ ನೆರವೇರಿಸಿ ಗೌರವ ವಂದನೆ ಸ್ವೀಕರಿಸಿದರು ಬಳಿಕ ಜನತೆಯನ್ನುದ್ದೇಶಿಸಿ ಭಾಷಣ ಮಾಡಿದ ಅವರು ರಾಜ್ಯದಲ್ಲಿ ಅತಿವೃಷ್ಟಿ ಮತ್ತು ಅನಾವೃಷ್ಟಿಯಿಂದ ಜನತೆ ಸಂಕಷ್ಟಕ್ಕೀಡಾಗಿದ್ದು ಸಮಾರೋಪಾದಿಯಲ್ಲಿ ಪರಿಪಾರ ತ್ರಮ ಕೈಗೊಳ್ಳಲಾಗುತ್ತಿದೆ ಎಂದರು

ಕರ್ನಾಟಕದ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಜಿಲ್ಲಾಧಿಕಾರಿಗಳು ರಾಷ್ಟ ದ್ವಜಾರೋಹಣ ನೆರವೇರಿಸಿ ಸ್ವಾತಂತ್ರ್ಯ ಯೋಧರನ್ನು ಗೌರವಿಸಿದರು ಅನೇಕ ಸಾಂಸ್ನತಿಕ ಕಾರ್ಯಕ್ರಮಗಳು ಜರುಗಿದವು

ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಅಧ್ವಕ್ಷತೆಯಲ್ಲಿ ಎಲ್ಲಾ ರಾಜ್ಯಗಳ ಮುಖ್ಯಮಂತ್ರಿಗಳು ಕೇಂದ್ರಾಡಳಿತ ಪ್ರದೇಶದ ಮುಖ್ಯಸ್ಥರು ರಕ್ಷಣಾ ಮಂತ್ರಿ ರಾಜ್ನಾಥ್ ಸಿಂಗ್ ಗೃಪ ಸಚಿವ ಅಮಿತ್ ಶಾ ಮತ್ತು ಪಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಪರಿಷತ್ನ ಸದಸ್ಯರಾಗಿರುತ್ತಾರೆ

ಗೃಹ ಸಚಿವ ಅಮಿತ್ ಶಾ ಅವರ ನೇತೃತ್ವದಲ್ಲಿ ಅಂತರರಾಜ್ಯ ಪರಿಷತ್ತಿನ ಸ್ಥಾಯಿ ಸಮಿತಿ ಕಾರ್ಯನಿರ್ವಹಿಸುತ್ತದೆ ಅದರ ಜೊತೆಗೆ ಪಲವಾರು ಕೇಂದ್ರ ಸಚಿವರು ರಾಜ್ಯಗಳ ಮುಖ್ಯಮಂತ್ರಿಗಳು ಸಮಿತಿಯ ಸದಸ್ಕರಾಗಿರುತ್ತಾರೆ ಅರುಣಾಚಲ ಪ್ರದೇಶ ಅಸ್ಸಾಂ ಬಿಹಾರ್ ಗುಜರಾತ್ ಮಹಾರಾಷ್ಟ ಪಂಜಾಬ್ ಮತ್ತು ಉತ್ತರ ಪ್ರದೇಶ ರಾಜ್ಯಗಳ ಮುಖ್ಯಮಂತ್ರಿಗಳು ವಿಶೇಷ ಆಡ್ಡಾನಿತರಾಗಿರುತ್ತಾರೆ ಎಂದು ವರದಿಯಾಗಿದೆ

ದೇಶ ವಿದೇಶಗಳ ಜನತೆ ತಮ್ಮ ಅನಿಸಿಕೆಗಳನ್ನು ಸಲಹೆಗಳನ್ನು ಪಂಚಿಕೊಳ್ಳಲು ಅವಕಾಶ ಕಲ್ಲಿಸಲಾಗಿದೆ

ಎಟಿಎಂನಲ್ಲಿ ತಾಂತ್ರಿಕ ತೊಂದರೆಗಳಿಂದಾಗಿ ಹಣಪಡೆಯಲು ವಿಫಲವಾದ ಹಿನ್ನೆಲೆಯಲ್ಲಿ ಬಳಕೆಯ ಮೇಲೆ ಯಾವುದೇ ನಿರ್ಬಂಧನೆ ವಿಧಿಸಬಾರದೆಂದು ಆರ್ಐಐ ಎಲ್ಲಾ ವಾಣಿಜ್ಯ ಬ್ಯಾಂಕ್ಗಳಿಗೆ ಸೂಜನೆ ನೀಡಿದೆಪ್ರತಿ ತಿಂಗಳು ಎಟಿಎಂ ಬಳಕೆದಾರರು ತಮ್ಮ ಖಾತೆಯ ಮಾಹಿತಿ ಮತ್ತು ಪಡೆದ ಪಣದ ವಿವರಗಳನ್ನು ಉಚಿತವಾಗಿ ಸೇವೆ ಒದಗಿಸಲು ಬ್ಯಾಂಕ್ಗಳು ಮುಂದಾಗಬೇಕು ಇದಕ್ಕಾಗಿ ವಿಧಿಸುತ್ತಿದ್ದ ಶುಲ್ಕಗಳನ್ನು ತೆಗೆದು ಪಾಕಲು ಸೂಚಿಸಿದೆ ಸಾರ್ವಜನಿಕರಿಗೆ ಉಟಿತವಾಗಿ ಎಟಿಎಂಗಳ ಮೂಲಕ ವಹಿವಾಟು ನಡೆಸಲು ಅವಕಾಶ ಕಲ್ಲಿಸುವಂತೆ ಆರ್ಬಿಐ ನಿರ್ದೇಶನ ನೀಡಿದೆ